ಭಾರತ ಚೀನಾ ಗಡಿಯಲ್ಲಿ ಸಂಘರ್ಷದ ವಾತಾವರಣ ಈ ಕುರಿತು ಚರ್ಚಿಸಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ನಾಳೆ ಸರ್ವಪಕ್ಷ ಸಭೆ ಿ ಕೊರೊನಾ ಸೋಂಕು ಹರಡದಂತೆ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಜನರಲ್ಲಿ ಜಾಗ್ಟತಿ ಮೂಡಿಸಲು ಇಂದು ರಾಜ್ಯಾದ್ಯಂತ ಮಾಸ್ ಡೇ ಆಚರಣೆ

ಇಂದು ರಾಜ್ಯಾದ್ಯಂತ ದ್ವಿತೀಯ ಪಿ

ಇಂಗ್ಲೀಷ್ ಭಾಷಾ ಪರೀಕ್ಷೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಿಂದ ಮುನ್ನೆಚ್ಚರಿಕಾ ಕ್ರಮಗಳೊಂದಿಗೆ ಅಗತ್ಯ ಸಿದ್ದತೆಗೆ ಕ್ರಮ ವಾರ್ತೆಗಳ ವಿವರ ಭಾರತದ ಅಖಂಡತೆ ಮತ್ತು ಸಾರ್ವಭೌಮತ್ತ ಸರ್ವೋಚ್ಚವಾದದ್ದು ಇದರ ರಕ್ಷಣೆಗೆ ತಾವು ಸದಾ ಸಿದ್ದ ಎಂದು ಪ್ರಧಾನಂತ್ರಿ ನರೇಂದ್ರ ಮೋದಿ ಸ್ಪಷ್ಟಪಡಿಸಿದ್ದಾರೆ ಕರ್ನಾಟಕದ ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಸೇರಿದಂತೆ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳೊಂದಿಗೆ ನಿನ್ನೆ ವಿಡಿಯೋ ಸಂವಾದ ನಡೆಸಿ ಮಾತನಾಡಿದ ಅವರು ಭಾರತ ಶಾಂತಿ ಬಯಸುತ್ತದೆ ಆದರೆ ಭಾರತದ ಮೇಲೆ ಯಾರೇ ದಾಳಿ ಮಾಡಿದರೂ ಅವರಿಗೆ ತಕ್ಷ ಉತ್ತರ ನೀಡಲು ನಾವು ಸಮರ್ಥರಾಗಿದ್ದೇವೆ ಎಂದು ತಿಳಿಸಿದರು ಆರಂಭದಲ್ಲಿಯೇ ಗುಲ್ವಾನಾ ಗರಿವೆಯಲ್ಲಿ ಮಾತ್ಪ ಭೂಮಿ ರಕ್ಷಣೆಯಲ್ಲಿ ಸರ್ವೋಚ್ಲ ಬಲಿದಾನ ಮಾಡಿದ ಯೋಧರ ಪ್ರಸ್ತಾಪ ಮಾಡಿದ ಪ್ರಧಾನಮಂತ್ರಿ ಅವರ ಬಲಿದಾನ ವ್ಯರ್ಥವಾಗಲು ಬಿಡುವುದಿಲ್ಲ ಭಾರತ ಶಾಂತಿಪ್ರೀಯ ರಾಷ್ಟ ಹೀಗಾಗಿ ಭಿನ್ನಾಭಿಪ್ರಾಯ ವಿವಾದವಾಗದಂತೆ ಎಚ್ಚರ ವಹಿಸಿದ್ದೇವೆ ಆದರೆ ನಮ್ಮ ದೇಶದ ಅಖಂಡತೆ ಸಾರ್ವಭೌಮತ್ವದ ವಿಚಾರದಲ್ಲಿ ರಾಜಿ ಮಾಡಿಕೊಳ್ಳುವುದಿಲ್ಲ ಶಾಂತಿ ನಮ್ನ ಮಂತ್ರವಾಗಿದೆ ಅದೇ ರೀತಿ ವಿಕ್ರಮ ಪೌರುಷ ನಮ್ನ ದೇಶದ ಇತಿಹಾಸದ ಭಾಗವಾಗಿದೆ ಎಂದು ಪ್ರಧಾನಂತ್ರಿ ನರೇಂದ್ರ ಮೋದಿ ಹೇಳಿದರು ಪ್ರತಿಯೊಬ್ಲ ದೇಶವಾಸಿಯ ಸಂಯಮ ಅನೇಕ ಪ್ರದೇಶಗಳಲ್ಲಿನ ಆಡಳಿತದಲ್ಲಿನ ತತ್ವರತೆ ಕರೋನಾ ಯೋಧರ ಸಮರ್ಪಣಾ ಸೇವೆಯ ಕಾರಣದಿಂದಾಗಿ ಭಾರತದಲ್ಲಿ ಕೊರೋನಾ ಸೋಂಕು ನಿಯಂತ್ರಿಸಲು ಸಾಧ್ವವಾಗಿದೆ ಸಕಾಲದಲ್ಲಿ ರೋಗ ಪತ್ತೆ ಪರೀಕ್ಷೆ ಮತ್ತು ಚಿಕಿತ್ಸೆ ಸೋಂಕು ತಡೆಗೆ ಮಹತ್ವದ ಸಾಧನಗಳಾಗಿವೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ಯಡಿಯೂರಪ್ಪ ರಾಜ್ಯದ ಎಲ್ಲ ಭಾಗಗಳಲ್ಲೂ ಕೋವಿಡ್ ಸೋಂಕಿತರ ಉತ್ತಮ ಚಿಕಿತ್ಸೆ ನೀಡುವ ಉದ್ದೇಶದಿಂದ ಟೆಲಿ ಐ

ಯು ವ್ಯವಸ್ಥೆ ಮಾಡಲಾಗಿದೆ ಎಂದು ಹೇಳಿದರು

ಭಾರತ ಚೀನಾ ಗಡಿಯಲ್ಲಿ ನಡೆದಿರುವ ಸೈನಿಕರ ಸಂಘರ್ಷದ ಹಿನ್ನೆಲೆ ಮತ್ತು ಅಲ್ಲಿನ ಪರಿಸ್ಟಿತಿ ಉದ್ವಿಗ್ನವಾಗಿರುವ ಹಿನ್ನೆಲೆ ಪ್ರಧಾನಮಂತ್ರಿ ಈ ಸಭೆ ಕರೆದಿದ್ದಾರೆ ಭಾರತದ ಸಾರ್ವಭೌಮತೆ ಅಖಂಡತೆ ರಕ್ಷಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳುತ್ತಿದ್ದು ಪ್ರಸಕ್ತ ಸನ್ನಿವೇಶದಲ್ಲಿ ಈ ಸಭೆ ಮಹತ್ವ ಪಡೆದುಕೊಂಡಿದೆ ಕೊರೊನಾ ಸೋಂಕು ಹರಡದಂತೆ ಕೈಗೊಳ್ಟಬೇಕಾದ ಕ್ರಮಗಳ ಕುರಿತು ಜನರಲ್ಲಿ ಜಾಗ್ಟತಿ ಮೂಡಿಸಲು ಇಂದು ರಾಜ್ಯಾದ್ಯಂತ ಮಾಸ್ಕ್ ಡೇ ಆಚರಿಸಲಾಗುವುದು

ಯಡಿಯೂರಪ್ಪ ಚಾಲನೆ ನೀಡಲಿದ್ದಾರೆ ಸಿನಿಮಾ ನಟರು ಕ್ರೀಡಾಪಟುಗಳೊಂದಿಗೆ ಮಾಸ್ಕ್ ಧರಿಸಿ ವ್ಯಕ್ತಿಗತ ಅಂತರ ಕಾಯ್ದುಕೊಂಡು ಒಂದು ಕಿಲೋ ಮೀಟರ್ವರೆಗೆ ಜಾಥಾ ನಡೆಸಲಾಗುವುದು ರಾಜ್ಯಾದ್ಯಂತ ಜಿಲ್ಲಾ ಹಾಗೂ ತಾಲ್ಲೂಕು ಸೇರದಿಂತೆ ಎಲ್ಲೆಡೆಯೂ ಸಾರ್ವಜನಿಕರು ಸ್ವಯಂ ಪ್ರೇರಣೆಯಿಂದ ಮಾಸ್ಕ್ ಧರಿಸಿ ಮಾಸ್ಕ್ ದಿನವನ್ನು ಯಶಸ್ವಿಗೊಳಿಸುವಂತೆ ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಮನವಿ ಮಾಡಿದ್ದಾರೆ ಪ್ರದೇಶ ಸಮಾಚಾರ ಕೇಳುತ್ತೀದ್ದಿರಿ

ಸದ್ಯದ ಸದಸ್ಟರ ಸಂಖ್ಯಾಬಲದ ಆಧಾರದ ಮೇಲೆ ಆಡಳಿತಾರೂಢ ಬಿ ಜೆ

ಡಿ

ಕಾಂಗ್ರೆಸ್ನಿಂದ ಇಬ್ಬರು ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದು ಡಿ

ಜೆ

ಡಿ

ಕೊವಿಡ್ ಲಾಕ್ಡೌನ್ ಹಿನ್ನೆಲೆ ಬಾಕಿ ಉಳಿದಿದ್ದ ದ್ವಿತೀಯ ಪಿ

ಲಾಕ್ಡೌನ್ ನಿಯಮ ಸಡಿಲಿಕೆ ನಂತರ ರಾಜ್ಯದಲ್ಲಿ ನಡೆಯುತ್ತಿರುವ ಮೊದಲ ಪರೀಕ್ಷೆ ಇದಾಗಿದ್ದು ವಿದ್ಯಾರ್ಥಿಗಳ ಹಿತ ದೃಷ್ಷಿಯಿಂದ ಪದವಿ ಮೂರ್ವ ಪರೀಕ್ಷಾ ಮಂಡಳಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದೆ

ಅಗತ್ಯ ಸುರಕ್ಷಾ ಕ್ರಮಗಳನ್ನು ಅನುಸರಿಸುವಂತೆ ಈಗಾಗಲೇ ಸೂಚನೆ ಹೊರಡಿಸಿರುವ ಇಲಾಖೆ ವಿದ್ಯಾರ್ಥಿಗಳು ಹಾಗೂ ಪರೀಕ್ಷಾ ಸಿಬ್ಲಂದಿ ಕಡ್ಡಾಯವಾಗಿ ಮಾಸ್ಟ ಧರಿಸಿ ಪರೀಕ್ಷಾ ಕೇಂದ್ರಕ್ಕೆ ಆಗಮಿಸುವಂತೆ ಸೂಚಿಸಿದೆ ಪರೀಕ್ಷಾ ಕೇಂದ್ರಗಳಲ್ಲಿ ನೇಮಿಸಿರುವ ಆರೋಗ್ಡ ತಪಾಸಣಾ ಕೇಂದ್ರಗಳಲ್ಲಿ ತಪಾಸಣೆಗೆ ಒಳಪಟ್ಲು ನಂತರ ಪರೀಕ್ಷಾ ಕೇಂದ್ರ ಪ್ರವೇಶ ಮಾಡುವಂತೆ ಕ್ರಮ ಕೈಗೊಳ್ಳಲಾಗಿದೆ

ರಾಜ್ಞದ ಕರಾವಳಿ ತೀರದ ಮೀನುಗಾರರಿಗೆ ನೀಡಲಾಗುತ್ತಿರುವ ಶೂನ್ತ ಬಡ್ಡಿ ದರದ ಸಾಲ ಯೋಜನೆಯನ್ನು ಉತ್ತರ ಕರ್ನಾಟಕ ಭಾಗದ ಒಳನಾಡು ಮೀನುಗಾರರಿಗೂ ದೊರಕಿಸುವ ನಿಟ್ಟನಲ್ಲಿ ಯೋಜನೆ ರೂಪಿಸುವಂತೆ ಮೀನುಗಾರಿಕೆ ಖಾತೆ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ

ಕರಾವಳಿ ಕಡಲು ಮೀನುಗಾರಿಕೆಗೆ ಆದ್ದತೆ ನೀಡಿದಂತೆ ಒಳನಾಡು ಮೀನುಗಾರಿಕೆಯನ್ನು ಇನ್ನಷ್ಟು ಸುದ್ಭಢ ಮತ್ತು ಅಭಿವ್ಯದ್ವಿಪಡಿಸಲು ವಿವಿಧ ಕಾರ್ಯಕ್ರಮಗಳನ್ನು ಯೋಜಿಸಲಾಗಿದೆ ಆರ್ಥಿಕವಾಗಿ ಸಂಕಷ್ಷದಲ್ಲಿರುವ ಮೀನುಗಾರರಿಗೆ ನೆರವನ್ನು ಒದಗಿಸಲು ಸರ್ಕಾರ ಬದ್ದವಾಗಿದೆ ಎಂದು ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಹೇಳಿದರು ಚೀನಾ ವಿರುದ್ದದ ಹೋರಾಟದಲ್ಲಿ ಪ್ರಾಣ ತ್ಯಾಗ ಮಾಡಿರುವವರ ಬಲಿದಾನವನ್ನು ದೇಶ ಎಂದಿಗೂ ಮರೆಯುವುದಿಲ್ಲ ಚೀನಾದ ಉದ್ದಟತನಕ್ಕೆ ಭಾರತೀಯ ಸೇನೆ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಸೂಕ್ತ ಪ್ರತ್ಯುತ್ತರ ನೀಡಲಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ಕುಮಾರ್ ಕಟೀಲ್ ಹೇಳಿದ್ದಾರೆ ಲಡಾಕ್ನ ಗಾಲ್ವನ್ ಕಣಿವೆಯಲ್ಲಿ ಭಾರತ ಚೀನಾ ಸೈನ್ಯದ ನಡುವಿನ ಹೋರಾಟದಲ್ಲಿ ಮೃತರಾದ ಭಾರತೀಯ ಯೋಧರಿಗೆ ಮಂಗಳೂರಿನ ಕದ್ರಿ ಯೋಧರ ಸ್ನಾರಕ ಬಳಿ ಶ್ರದ್ದಾಂಜಲಿ ಸಲ್ಲಿಸಿ ಮಾತನಾಡಿದ ಅವರು ಸಮರಾಂಗಣದಲ್ಲಿ ಭಾರತೀಯ ಸೇನೆಯ ಯೋಧರು ವೀರಾವೇಶದಿಂದ ಹೋರಾಡಿದರೆ ದೇಶದ ನಾಗರಿಕರಾದ ನಾವೆಲ್ಲ ಚೀನಾದ ವಸ್ತುಗಳನ್ನು ಖರೀದಿಸುವುದು ಬಿಟ್ಲು ಸ್ತದೇಶಿ ಬಳಕೆಯನ್ನು ಹೆಚ್ಚಿಸಬೇಕು ಇದರಿಂದ ನಮ್ಮ ರಾಷ್ಟದ ಆರ್ಥಿಕ ಸ್ಹಿತಿ ವ್ಯದ್ದಿಸಲಿದೆ ಎಂದು ನಳಿನ್ಕುಮಾರ್ ಕಟೀಲ್ ಹೇಳಿದರು ಹಲವು ವರ್ಷಗಳಿಂದ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುತ್ತಿರುವ ವೈದ್ವರು ತಮ್ಮ ಸೇವೆಯನ್ನು ಕಾಯಂ ಮಾಡುವಂತೆ ಒತ್ತಾಯಿಸಿ ಉಪ ಮುಖ್ಯಮಂತ್ರಿ ಡಾಕ್ಷರ್ ಸಿ

ಬೆಂಗಳೂರಿನಲ್ಲಿ ನಿನ್ನೆ ಉಪಮುಖ್ಯಮಂತ್ರಿ ಅವರನ್ನು ಭೇಟಿಯಾದ ಗುತ್ತಿಗೆ ವೈದ್ಯರು ಜೀವದ ಹಂಗು ತೊರೆದು ಕೊರೋನಾ ವಾರಿಯರ್ಸ್ ಆಗಿ ಕೆಲಸ ಮಾಡುತ್ತಿರುವ ನಮ್ಮ ಸೇವೆಯನ್ನು ಕೂಡಲೇ ಕಾಯಂ ಮಾಡಬೇಕು ಎಂದು ಮನವಿ ಮಾಡಿದರು ಕೊನೆಯಲ್ಲಿ ಮತ್ತೊಮ್ನೆ ಮುಖ್ಯಾಂಶಗಳು ಭಾರತದ ಅಖಂಡತೆ ಮತ್ತು ಸಾರ್ವಭೌಮತ್ವ ಸರ್ವೋಚ್ಟವಾದದ್ದು ಇದರ ರಕ್ಷಣೆಗೆ ತಾವು ಸದಾ ಸಿದ್ದ ಪ್ರಧಾನಂತ್ರಿ ನರೇಂದ್ರ ಮೋದಿ ಸ್ಪಷ್ಟನೆ ಭಾರತ ಚೀನಾ ಗಡಿಯಲ್ಲಿ ಸಂಘರ್ಷದ ವಾತಾವರಣ ಈ ಕುರಿತು ಚರ್ಚಿಸಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ನಾಳೆ ಸರ್ವಪಕ್ಷ ಸಭೆ ಿಗ ಕೊರೊನಾ ಸೋಂಕು ಹರಡದಂತೆ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಜನರಲ್ಲಿ ಜಾಗ್ಟತಿ ಮೂಡಿಸಲು ಇಂದು ರಾಜ್ಯಾದ್ಯಂತ ಮಾಸ್ ಡೇ ಆಚರಣೆ

ಇಂದು ರಾಜ್ಯಾದ್ಯಂತ ದ್ವಿತೀಯ ಪಿ

ಇಂಗ್ಲೀಷ್ ಭಾಷಾ ಪರೀಕ್ಷೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಿಂದ ಮುನ್ನೆಚ್ಚರಿಕಾ ಕ್ರಮಗಳೊಂದಿಗೆ ಅಗತ್ಯ ಸಿದ್ದತೆಗೆ ಕ್ರಮ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು